ಸಾರ್ಕ್ ಸದಸ್ಯ ರಾಷ್ಟಗಳೊಂದಿಗೆ ಇಂದು ಸಂಜೆ ನಡೆದ ವಿಡಿಯೋ ಸಂವಾದದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರಿಶ್ಠಿತಿ ಹೇಗೆ ಬದಲಾಗುತ್ತದೆ ಎಂದು ಅಂದಾಜಿಸಲು ಸಾಧ್ಯವಿಲ್ಲ ಹೀಗಾಗಿ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುವುದು ಅತ್ಯಗತ್ಯ ಎಂದರು

ವೈರಾಣು ನಿಗ್ರಹಕ್ಕೆ ತಮ್ಮ ಅನುಭವವನ್ನು ಪಂಚಿಕೊಂಡ ಅವರು ಭಯಭೀತರಾಗದೆ ಸಿದ್ಧರಾಗುವುದು ಭಾರತದ ಮಂತ್ರ ಎಂದರು ಸಮಸ್ಕೆಯನ್ನು ಚಿಕ್ಕದಾಗಿ ಅಂದಾಜಿಸದೆ ಭಾರತ ಕಾಳಜಿವಹಿಸಿದೆ ಜನವರಿ ಮಧ್ಯಭಾಗದಿಂದಲೇ ದೇಶಕ್ಕೆ ಬರುವವರ ಮೇಲೆ ನಿಗಾ ವಹಿಸಿ ತಪಾಸಣಾ ಕಾರ್ಯ ಚುರುಕುಗೊಳಿಸಲಾಯಿತು ಜೊತೆಗೆ ಪ್ರಯಾಣದ ಮೇಲೂ ನಿರ್ಬಂಧ ವಿಧಿಸಲಾಯಿತು ಎಂದು ಅವರು ಪೇಳಿದರು ಟಿವಿ ಸಾಮಾಜಿಕ ಜಾಲತಾಣ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚಿಸಿ ಸೋಂಕು ಕುರಿತ ಮಾಹಿತಿ ನೀಡಲು ಜನರನ್ನು ತಲುವಲು ವಿಶೇಷ ಪ್ರಯತ್ನ ಮಾಡಲಾಗಿದೆ ಎಂದು ಪ್ರಧಾನಿ ಮೋದಿ ವಿವರಿಸಿದರು

ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮಪಮ್ಮದ್ ಸೊಲಿಪ್ ತಮ್ಮ ಅನುಭವ ಪಂಚಿಕೊಂಡು ಪರಿಸ್ಥಿತಿ ನಿಯಂತ್ರಣಕ್ಕೆ ಒಗ್ಗೂಡಿದ ಪ್ರಯತ್ನ ಮತ್ತು ಪ್ರತಿಕ್ರಿಯೆ ಅಗತ್ಯ ಎಂದರು ಶ್ರೀಲಂಕಾದಲ್ಲಿ ಸೋಂಕು ಪರಡದಂತೆ ತಡೆಗಟ್ಟುವುದು ಅತಿದೊಡ್ಡ ಸವಾಲು ಎಂದು ಅಲ್ಲಿನ ಅಧ್ಯಕ್ಷ ಗೊಟಬಯಾ ರಾಜಪಕ್ಷೆ ಆತಂಕ ವ್ವಕ್ತಪಡಿಸಿ ಈ ಓನ್ನೆಲೆಯಲ್ಲಿ ಪ್ರವಾಸಿಗರ ಮೇಲೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಪೇಳಿದರು ಅತಿ ವೇಗವಾಗಿ ಪರಡುತ್ತಿರುವ ಸೋಂಕು ತಡೆಗಟ್ಟಲು ದಕ್ಷಿಣ ಏಷ್ಯಾ ರಾಷ್ಟಗಳು ಉತ್ತಮ ಅಭ್ಯಾಸಗಳು ಮತ್ತು ಆಲೋಚನೆಗಳನ್ನು ಪಂಚಿಕೊಳ್ಳಬೇಕಾದ ಅಗತ್ಯವನ್ನು ಅವರು ಪ್ರತಿಪಾದಿಸಿದರು

ಇವರಲ್ಲಿ ಕೊರೊನಾ ಸೋಂಕು ಇಲ್ಲ ಎಂದು ರಕ್ಷಣಾ ಇಲಾಖೆ ವಕ್ತಾರ ಕರ್ನಲ್ ಸಂಬಿತ್ ಘೋಷ್ ತಿಳಿಸಿದ್ದಾರೆ

ಜೋಧ್ಮರ್ನಲ್ಲೂ ಸಪ ಭಾರತೀಯ ಸೇನಾಪಡೆ ಸೌಖ್ಯ ಕೇಂದ್ರ ತೆರೆದಿದೆ ಎಂದು ಅವರು ಹೇಳಿದ್ದಾರೆ

ಇವರೆಲ್ಲರನ್ನೂ ಎರಡು ವಾರಗಳ ಕಾಲ ಪ್ರತ್ತೇಕವಾಗಿರಿಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ವಿ ಮುರಳೀಧರನ್ ಹೇಳಿದ್ದಾರೆ ರಾಷ್ಟ ರಾಜಧಾನಿಯಲ್ಲಿರುವ ಚಾವ್ಲಾ ಶಿಬಿರದಲ್ಲಿನ ಐಟಿಐಪಿ ಪ್ರತ್ಯೇಕತಾ ಸೌಕರ್ಯಕ್ಕೆ ಅವರನ್ನು ಕರೆದೊಯ್ಯಲಾಗಿದೆ ತೊಂದರೆಯಲ್ಲಿ ಸಿಲುಕಿರುವ ಭಾರತೀಯರನ್ನು ತಲುಪಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಇಟಲಿ ಸರ್ಕಾರದ ಬೆಂಬಲಕ್ಕೆ ಅವರು ಧನ್ಯವಾದ ತಿಳಿಸಿದ್ದಾರೆ ಏರ್ ಇಂಡಿಯಾದ ಪ್ರಯತ್ನಕ್ಷೆ ಮೆಚ್ಚುಗೆ ವ್ವಕ್ತಪಡಿಸಿದ್ದಾರೆ ಕೊರೊನಾ ಸೋಂಕು ಸಂಬಂಧ ವಿದೇಶದಲ್ಲಿರುವ ಭಾರತೀಯರ ಸುರಕ್ಷತೆ ಖಾತ್ರಿಪಡಿಸಲು ವಿಶೇಷ ಫಟಕ ಸ್ವಾಪನೆ ಸೇರಿದಂತೆ ಎಲ್ಲಾ ಪ್ರಯತ್ನಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಡಿದೆ ಸೋಂಕು ಸಂಬಂಧಿತ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಲು ಹೆಚ್ಚುವರಿ ಕಾರ್ಯದರ್ಶಿ ದಮ್ನು ರವಿ ಅವರನ್ನು ನೇಮಕ ಮಾಡಲಾಗಿದೆ ವಿದೇಶದಲ್ಲಿರುವ ಭಾರತೀಯರ ಸಂದೇಷಗಳನ್ನು ಪರಿಪರಿಸಲು ಭಾರತದ ರಾಯಭಾರ ಕಚೇರಿ ನಿರಂತರ ಕಾರ್ಯನಿರ್ವಹಿಸುತ್ತಿದೆ ಸಪಾಯವಾಣಿಗಳನ್ನು ಆರಂಭಿಸಿದ್ದು ಸಾಮಾಜಿಕ ಜಾಲತಾಣದ ಮೂಲಕ ಸಪ ಭಾರತೀಯ ಸಮುದಾಯದೊಂದಿಗೆ ಸಂಪರ್ಕದಲ್ಲಿದೆ ವಿದೇಶಾಂಗ ವ್ಲವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ಪರಿಸ್ಲಿತಿಯ ಬಗ್ಗೆ ನಿಗಾ ವಹಿಸಿದ್ದಾರೆ

ಪಲವು ಮುನ್ನಚ್ಚರಿಕಾ ಕ್ರಮಗಳ ಮೂಲಕ ಜನರು ನೋವೆಲ್ ಕೊರೊನಾ ವೈರಸ್ ಹರಡುವಿಕೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬಹುದು ಎಂದು ಕೇಂದ್ರ ಆರೋಗ್ಗ ಮತ್ತು ಕುಟುಂಬ ಸಚಿವಾಲಯ ಜನರಿಗೆ ಸಲಹೆ ನೀಡಿದೆ ಹೆಚ್ಚು ಸಂಖ್ಯೆಯಲ್ಲಿ ಜನರು ಒಂದೆಡೆ ಗುಂಪುಗೂಡುವುದನ್ನು ತಡೆಯುವುದು ಯಾವುದೇ ವ್ಯಕ್ತಿಯಲ್ಲಿ ಕೆಮ್ನು ಮತ್ತು ಜ್ವರ ಕಂಡುಬಂದಲ್ಲಿ ಆ ವ್ಯಕ್ತಿಯ ಜೊತೆಗೆ ಸಂಪರ್ಕವನ್ನು ನೇರವಾಗಿ ಇತರರು ಹೊಂದುವುದನ್ನು ತಡೆಯುವ ಮೂಲಕ ಮತ್ತು ವ್ಯಕ್ತಿಗಳು ತಮ್ಮ ಕೈಗಳಿಂದ ಕಣ್ಣ ಮೂಗು ಹಾಗೂ ಬಾಯಿ ಮುಟ್ಟಿಕೊಳ್ಳದೆ ಇರುವುದು ಅಥವಾ ಕೈಗಳನ್ನು ಸ್ವಜ್ಜಗೊಳಿಸಿಕೊಂಡ ನಂತರವಷ್ಷೇ ಕಣ್ಣು ಮೂಗು ಬಾಯಿ ಮುಖವನ್ನು ಸ್ವರ್ತಿಸುವ ಮೂಲಕ ಅಲ್ಲದೆ ಸಾರ್ವಜನಿಕ ಸ್ವಳಗಳಲ್ಲಿ ಉಗುಳದಿರುವ ಮೂಲಕ ಕೊರೊನಾ ವೈರಸ್ ಪರಡುವುದನ್ನು ತಡೆಗಟ್ಟಬಹುದು ಎಂದು ಸಚಿವಾಲಯ ತಿಳಿಸಿದೆ ಪ್ರತಿಯೊಬ್ಬರು ಸಾಬೂನು ಹಾಗೂ ನೈರ್ಮಲ್ಲಕ ವಸ್ತುಗಳಿಂದ ಕೈಗಳನ್ನು ಆಗಾಗ ತೊಳೆದುಕೊಳ್ಳುವಂತೆ ಕೆಮ್ಜುವ ಹಾಗೂ ಸೀನುವ ಸಂದರ್ಭದಲ್ಲಿ ಕರವಸ್ತ ಅಥವಾ ಟಿಶ್ಲು ಕಾಗದಗಳಿಂದ ಮೂಗು ಬಾಯಿ ಮುಚ್ಚಿಕೊಳ್ಳುವಂತೆ ಸಚಿವಾಲಯ ಸಲಹೆ ನೀಡಿದೆ

ಕೊರೊನಾ ಸೋಂಕು ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿರುವ ಕರ್ತಾರ್ಮರ್ ಸಾಹಿಬ್ ಗುರುದ್ವಾರ ಭೇಟಿಗೆ ಇಂದು ಮಧ್ಯರಾತ್ರಿಯಿಂದ ಅವಕಾಶವಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಪ್ರವೇಶ ನಿರ್ಬಂಧ ಮತ್ತು ನೋಂದಣಿಯನ್ನು ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ ರದ್ದುಪಡಿಸಲಾಗಿದೆ ಪಾಕಿಸ್ತಾನದೊಂದಿಗಿನ ಅಂತಾರಾಷ್ಷೀಯ ಗಡಿಯ ಮೂಲಕ ಎಲ್ಲಾ ಬಗೆಯ ಸಂಚಾರವನ್ನು ರದ್ದುಪಡಿಸಲಾಗಿದೆ ಎಂದು ಗ್ಟಹಸಚಿವಾಲಯ ತಿಳಿಸಿದೆ ಜಮ್ಮ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ವಟ್ರಗಾಮ್ ಗ್ರಾಮದಲ್ಲಿ ಭಯೋತ್ವಾದಕರು ಮತ್ತು ಭದ್ರತಾಪಡೆಗಳ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ನಾಲ್ವರು ಲಷ್ಕರ್ ಎ ತೊಯ್ವಾ ಉಗ್ರರು ಪತರಾಗಿದ್ದಾರೆ ಸೇನಾಪಡೆ ಮತ್ತು ಮೊಲೀಸರ ವಿಶೇಷ ಕಾರ್ಯತಂಡ ಜಂಟಿಯಾಗಿ ಶೋಧ ಕಾರ್ಯಾಚರಣೆ ನಡೆಸಿವೆ ಎಂದು ಮೊಲೀಸ್ ಮಹಾನಿರ್ದೇಶಕ ದಿಲ್ಲಾಗ್ ಸಿಂಗ್ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಶಂಕಿತ ಸ್ಥಳಗಳನ್ನು ಸುತ್ತುವರಿಯುತ್ತಿದ್ದಂತೆ ಅಡಗಿದ್ದ ಉಗ್ರರು ಗುಂಡಿನ ದಾಳಿ ನಡೆಸಿದ್ದು ತಂಡ ತಕ್ಕ ಪ್ರತ್ಯುತ್ತರ ನೀಡಿದೆ ಎಂದು ಅವರು ಹೇಳಿದ್ದಾರೆ

ಜಮ್ಮ ಮತ್ತು ಕಾಶ್ಮೀರದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಎಲ್ಲಾ ಅಗತ್ತ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ಅವರು ನಿಯೋಗಕ್ಕೆ ಭರವಸೆ ನೀಡಿದರು ಇನ್ನು ಕೆಲವೇ ತಿಂಗಳಲ್ಲಿ ಆ ಪ್ರದೇಶಗಳಲ್ಲಿ ಬದಲಾವಣೆಯನ್ನು ಕಾಣಬಹುದಾಗಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಜಮ್ಮ ಕಾಶ್ಮೀರದಲ್ಲಿ ಜನಸಂಖ್ಯೆ ಆಧಾರಿತವಾಗಿ ಯಾವುದೇ ಬದಲಾವಣೆ ಮಾಡುವ ಉದ್ದೇಶ ಸರ್ಕಾರಕ್ಕಿಲ್ಲಾ ಅಂತಪ ವಿಚಾರಗಳೆಲ್ಲಾ ಕೇವಲ ಊಹಾಮೋಪಗಳೆಂದು ಅವರು ಸ್ವಷ್ಪಪಡಿಸಿದರು ಆ ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸಲು ಸಮಾಜದ ಎಲ್ಲಾ ವರ್ಗಗಳೊಂದಿಗೆ ಸರ್ಕಾರ ಕಾರ್ಯ ನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು ಅಲ್ಲಿ ವಿಧಿಸಿರುವ ನಿರ್ಬಂಧಗಳಿಗೆ ಸಂಬಂಧಿಸಿದಂತೆ ನಿಯೋಗದ ಮನವಿಯನ್ನು ಆಲಿಸಿದ ಅವರು ನಿರ್ಬಂಧಗಳ ಸಡಿಲಿಕೆ ಅಲ್ಲಿನ ವಾಸ್ತವ ಶ್ಯಿತಿಯನ್ನು ಅವಲಂಬಿಸಿರುತ್ತದೆಯೇ ಹೊರತು ಯಾವುದೇ ಒತ್ತಡಕ್ಕೆ ಮಣಿಯುವುದಿಲ್ಲ ಎಂದರು ಜಮ್ನು ಮತ್ತು ಕಾಶ್ಲೀರದ ನಾಗರಿಕ ನೀತಿ ದೇಶದ ಬೇರೆ ರಾಜ್ಯಗಳಿಗಿಂತ ಉತ್ತಮವಾಗಿರಲಿದೆ ಎಂದು ಅವರು ನಿಯೋಗಕ್ಕೆ ಭರವಸೆ ನೀಡಿದರು ಶೀಘ್ರದಲ್ಲೇ ಚರ್ಚೆ ನಡೆಸಿ ಆರ್ಥಿಕಾಭಿವೃದ್ದಿ ನೀತಿಯ ಕರಡನ್ನು ಸಿದ್ದಪಡಿಸಲಾಗುವುದು ಎಂದು ಹೇಳಿದರು ರಾಜಕೀಯ ಬಿಕ್ಕಟ್ಟನ ನಡುವೆ ಮಧ್ಯಪ್ರದೇಶ ಕಾಂಗ್ರೆಸ್ ಶಾಸಕರು ಜೈಮರದಿಂದ ಇಂದು ಭೋಪಾಲ್ಗೆ ವಾಪಸ್ಸಾಗಿದ್ದಾರೆ ಶಾಸಕರನ್ನು ಅವರ ಮನೆಗಳಿಗೆ ಕಳುಹಿಸುವ ಬದಲು ಹೋಟೆಲ್ಗೆ ಕರೆದೊಯ್ನಲಾಗಿದೆ ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಪಾಲ್ಗೊಳ್ಳುವಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ತನ್ನ ಶಾಸಕರಿಗೆ ನಿನ್ನೆ ವಿಪ್ ಜಾರಿ ಮಾಡಿದೆ ಇಂದು ಬಿಜೆಪಿ ಸಹ ತನ್ನ ಎಲ್ಲಾ ಶಾಸಕರು ವಿಶ್ವಾಸಮತದ ವೇಳೆ ಹಾಜರಿರುವಂತೆ ವಿಪ್ ಜಾರಿ ಮಾಡಿದೆ ಪರಿಯಾಣದ ಹೋಟೆಲ್ನಲ್ಲಿ ತಂಗಿರುವ ಬಿಜೆಪಿ ಶಾಸಕರು ಈವರೆಗೆ ಭೋಪಾಲ್ಗೆ ವಾಪಸ್ನಾಗಿಲ್ಲ

ಮಾಜಿ ಕೇಂದ್ರ ಸಚಿವ ಜ್ಣೋತಿರಾದಿತ್ತ ಸಿಂಧ್ವಾ ಕಳೆದ ವಾರ ಪಕ್ಷ ತೊರೆದ ನಂತರ ಶಾಸಕರು ರಾಜೀನಾಮೆ ನೀಡಿದ್ದರು